ಪ್ರತಿ ಪಕ್ಷಗಳು ತಮ್ಮ ವಂಶ ಪಾರಂಪರ್ಯ ಆಡಳಿತ ರಕ್ಷಿಸಿಕೊಳ್ಳಲು ಕೈ ಜೋಡಿಸುತ್ತಿವೆ ಬಿಜೆಪಿ ದೇಶದ ದಿಸೆ ಬದಲಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖವಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಜಮ್ಮ ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಭದ್ರತಾಪಡೆ ಯೋಧರ ಜತೆಗಿನ ಗುಂಡಿನ ಚಕಮಕಿಯಲ್ಲಿ ಇಬ್ಲರು ಭಯೋತ್ವಾದಕರ ಹತ್ಲೆ

ಹೆಡ್ ಶ್ರತಿ ಪಕ್ಷಗಳು ತಮ್ಮ ವಂಶ ಪಾರಂಪರ್ಕ ಆಡಳಿತ ರಕ್ಷಿಸಿಕೊಳ್ಳಲು ಕೈ ಜೋಡಿಸುತ್ತಿವೆ ಆದರೆ ಬಿಜೆಪಿ ದೇತದ ದಿಸೆ ಬದಲಿಸುವ ನಿಟ್ಟನಲ್ಲಿ ಕಾರ್ಯೋನ್ಸುಖವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಟಿಕ್ಕಮ್ಗರ್ ಸಿಕಾರ್ ಕೋಟಾ ಕೋರ್ವಾ ಮತ್ತು ಬುಲಂಗ್ ಶಹರ್ನ ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ನರೇಂದ್ರ ಮೋದಿ ಆ್ಲಪ್ ಮೂಲಕ ನಿನ್ನೆ ಸಂಜೆ ನಡೆಸಿದ ವಿಡಿಯೋ ಸಂವಾದದಲ್ಲಿ ಪ್ರಧಾನಮಂತ್ರಿ ಈ ವಿಷಯ ತಿಳಿಸಿದರು ತಮ್ನ ಸರ್ಕಾರದ ವಿರುದ್ದ ಪ್ರತಿಪಕ್ಷಗಳು ವಿನಾಕಾರಣ ಸುಳ್ಳು ಮಾಹಿತಿ ನೀಡುತ್ತಿವೆ

ದೇಶವು ಕ್ಷಿಪ್ರಗತಿಯಲ್ಲಿ ಮತ್ತು ಬಲಿಷ್ಠವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಕೇಂದ್ರ ಸರ್ಕಾರ ಕೈಗೊಳ್ಳುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಬೂತ್ ಮಟ್ವದ ಕಾರ್ಯಕರ್ತರು ಉತ್ಸುಕರಾಗಬೇಕು ಎಂದು ಹೇಳಿದ ಶ್ರಧಾನಮಂತ್ರಿ ಸ್ಟಾರ್ಟ್ ಅಪ್ಸ್ ಮತ್ತು ಆವಿಷ್ಕಾರಗಳು ಕೃಷಿ ಮತ್ತು ಅನುಶೋಧನೆ ಉತ್ತೇಜನಕ್ಕೆ ತಮ್ನ ಸರ್ಕಾರ ಆದ್ದತೆಯ ಗಮನ ನೀಡಿದೆ ಎಂದು ಹೇಳಿದರು ದೀಪಾವಳಿ ಅಂಗವಾಗಿ ಪ್ರತಿ ಭೂತ್ ಮಟ್ಟದ ಕಾರ್ಯಕರ್ತರು ಮೇರಾ ಬೂತ್ ಸಬ್ ಸೇ ಮಜಬೂತ್ ಎಂಬ ಧ್ವೇಯವಾಕ್ಯವನ್ನು ಅಳವಡಿಸಿಕೊಳ್ಳಬೇಕು ಎಂದು ಇದೇ ವೇಳೆ ನರೇಂದ್ರ ಮೋದಿ ಸಲಹೆ ನೀಡಿದರು ಹೆಡ್ ಜಮ್ಮ ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಖುದಪೋರ ಗ್ರಾಮದಲ್ಲಿ ನಿನ್ನೆ ಭದ್ರತಾ ಪಡೆಗಳ ಯೋಧರೊಂದಿಗಿನ ಗುಂಡಿನ ಚಕಮಕಿಯಲ್ಲಿ ಅಪರಿಚಿತ ಭಯೋತ್ವಾದಕನೊಬ್ಬ ಹತ್ಯೆಯಾಗಿದ್ದಾನೆ ಸೇನೆ ಸಿಆರ್ಪಿಎಫ್ ಮತ್ತು ವಿಶೇಷ ಕಾರ್ಯಾಚರಣೆ ಗುಂಪುಗಳು ಜಂಟಿಯಾಗಿ ಶೋಧ ಕಾರ್ಯ ಆರಂಭಿಸಿದ ವೇಳೆ ಈ ಗುಂಡಿನ ಚಕಮಕಿ ನಡೆದು ಭಯೋತ್ವಾದಕ ಪತ್ಯೆಯಾಗಿದ್ದಾನೆ ಎಂದು ಭದ್ರತಾ ಪಡೆ ಮೂಲಗಳು ತಿಳಿಸಿವೆ

ಕರ್ನಾಟಕದಲ್ಲಿ ಲೋಕಸಭೆಯ ಮೂರು ಹಾಗೂ ವಿಧಾನಸಭೆಯ ಎರಡು ಕ್ಷೇತ್ರಗಳಿಗೆ ನಿನ್ನೆ ನಡೆದ ಉಪಚುನಾವಣೆಯಲ್ಲಿ ಮತದಾನ ಬಹುತೇಕ ಶಾಂತಿಯುತವಾಗಿತ್ತು ಬಳ್ಳಾರಿ

ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಹಾಗೂ ಬಿಜೆಪಿ ನಡುವೆ ಪ್ರಮುಖ ಸ್ಪರ್ಧೆ ಏರ್ಪಟ್ಟದೆ ಶಿವಮೊಗ್ಗ ಕ್ಷೇತ್ರದಿಂದ ಬಿ

ಯಡಿಯೂರಪ್ಪ ಬಳ್ಳಾರಿಯಿಂದ ಶ್ರೀರಾಮುಲು ಮಂಡ್ಕದಿಂದ ಸಿ

ಪುಟ್ಟರಾಜು ಅವರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಉಪ ಚುನಾವಣೆ ನಡೆಯಿತು

ಕಾಂಗ್ರೆಸ್ ಶಾಸಕ ಸಿದ್ದುನ್ಯಾಮಗೌಡ ನಿಧನದ ಹಿನ್ನೆಲೆಯಲ್ಲಿ ಜಮಖಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರ ಉಳಿಸಿಕೊಂಡು ರಾಮನಗರ ಕ್ಷೇತ್ರ ಬಿಟ್ಟಕೊಟ್ಟ ಹಿನ್ನೆಲೆಯಲ್ಲಿ ಉಪ ಚುನಾವಣೆ ಜರುಗಿತು ಈ ಐದೂ ಕ್ಷೇತ್ರಗಳ ಉಪ ಚುನಾವಣೆಯ ಮತ ಎಣಿಕೆ ಕಾರ್ಯ ನಾಡಿದ್ದು ಮಂಗಳವಾರ ನಡೆಯಲಿದೆ

ಮೊರೆನಾ ಕ್ಷೇತ್ರದಿಂದ ಸ್ಪರ್ಧಿಸಲಿರುವ ರಘುರಾಜ್ ಸಿಂಗ್ ಕಸಾನಾ ಗ್ವಾಲಿಯರ್ನಿಂದ ಕಣಕ್ಕಿಳಿಯಲಿರುವ ಪ್ರದ್ಯಮಾನ್ ಸಿಂಗ್ ತೋಮಾರ್ ಸಾಗರ್ದಿಂದ ನೇವಿ ಜೈನ್ ಮತ್ತು ಸಿರ್ಮೊರ್ನಿಂದ ಸ್ಪರ್ಧಿಸಲಿರುವ ಅರುಣಾ ತಿವಾರಿ ಈ ಪಟ್ಟಿಯಲ್ಲಿದ್ದಾರೆ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿಯು ಈ ಪಟ್ಟಯನ್ನು ಅಂತಿಮಗೊಳಿಸಿದೆ ಕೇರಳದಲ್ಲಿ ಹೆಸರಾಂತ ಶಬರಿ ಮಲೆ ಅಯ್ಲಪ್ಪ ಸ್ವಾಮಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದ ಜಾರಿಗೆ ಬರುವಂತೆ ನಿಷೇದಾಜ್ಞೆ ಹೊರಡಿಸಲಾಗಿದೆ ಅಯ್ಲಪ್ಪಸ್ವಾಮಿ ದೇವಾಲಯವು ನಾಳೆ ಪೂಜಾ ಕಾರ್ಯಗಳಿಗಾಗಿ ತೆರೆಯಲಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ನಿಷೇದಾಜ್ಞೆ ಹೊರಡಿಸಲಾಗಿದೆ ಮಂಗಳವಾರದವರೆಗೆ ಈ ನಿಷೇದಾಜ್ಞೆ ಆದೇಶ ಜಾರಿಯಲ್ಲಿರುತ್ತದೆ ಎಲ್ಲಾ ವಯೋಮಾನದ ಮಹಿಳೆಯರಿಗೆ ದೇವಾಲಯ ಪ್ರವೇಶಿಸುವ ಅವಕಾಶ ನೀಡುವ ಇತ್ತೀಚಿನ ಸುಪ್ರೀಂಕೋರ್ಟ್ ಆದೇಶಕ್ಷೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಹಿತಕರ ಫಟನೆಗಳು ಸಂಭವಿಸದಂತೆ ಈ ಎಚ್ಚರಿಕೆ ವಹಿಸಲಾಗಿದೆ ದೇವಾಲಯದ ಸುತ್ತ ಅತ್ಯಂತ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿದೆ

ಪಾಟ್ನಾದಲ್ಲಿ ನಿನ್ನೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ

ಉಜ್ವಲ ಭವಿಷ್ಣಕ್ಕಾಗಿ ಹಾಗೂ ಎರಡೂ ದೇಶಗಳ ನಡುವಿನ ಪರಸ್ಪರ ಹಿತಾಸಕ್ತಿಗೆ ಮತ್ತು ಪ್ರಗತಿಗಾಗಿ ಭಾರತ ಮತ್ತು ಜಿಂಬಾಬ್ವೆ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಎಂದು ಉಪರಾಪ್ಪಪತಿ ಎಂ

ಹರಾರೆಯಲ್ಲಿ ನಿನ್ನೆ ಸಂಜೆ ಅವರು ಭಾರತ ಜಿಂಬಾಬ್ಡೆ ಉದ್ದಿಮೆದಾರರ ವೇದಿಕೆಯಲ್ಲಿ ಮಾತನಾಡಿ ಎರಡೂ ದೇಶಗಳು ಉದ್ದಮಕ್ಕೆ ಸಹಕಾರಿಯಾಗುವ ಆರ್ಥಿಕತೆಯ ಲಾಭ ಪಡೆಯಲು ಪರಸ್ವರ ಒಡಂಬಡಿಕೆಯ ಅಗತ್ವವಿದೆ ಉಭಯ ದೇಶಗಳ ಉದ್ದಿಮೆಗಳ ನಾಯಕರು ಈ ನಿಟ್ಟನಲ್ಲಿ ಮುಂದಾಗುವಂತೆ ಕರೆ ನೀಡಿದರು ಉಭಯ ದೇಶಗಳ ನಡುವೆ ಈವರೆಗೆ ಇಂತಹ ಯಾವುದೇ ದ್ವಿಪಕ್ಷೀಯ ವ್ಯಾಪಾರ ವೃದ್ದಿಯಾಗದಿರುವುದಕ್ಕೆ ಅತ್ಯಪ್ತಿ ವ್ಲಕ್ತಪಡಿಸಿದ ಉಪರಾಷ್ಪತಿಗಳು ಗಣಿಗಾರಿಕೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಔಷಧಿ ಕೃಷಿ ರಕ್ಷಣಾ ಉತ್ಪಾದನೆ ಮೂಲಭೂತ ಸೌಕರ್ಯ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳ ಒಳಗೊಂಡಂತೆ ಎರಡೂ ದೇಶಗಳ ನಡುವೆ ವ್ಯಾಪಾರ ಮತ್ತು ಹೂಡಿಕೆಗೆ ಅವಕಾಶವಿದೆ ಎಂದು ತಿಳಿಸಿದರು

ಪೂರ್ವದ ಡೇರ್ ಎಜಿಸೋರ್ ಪ್ರಾಂತ್ವದಲ್ಲಿ ಇಸ್ಲಾಮಿಕ್ ಸ್ವೇಟ್ ಉಗ್ರರ ಗುಂಪುಗಳನ್ನು ಗುರಿಯಾಗಿರಿಸಿಕೊಂಡು ಈ ದಾಳಿ ನಡೆಸಲಾಗಿದೆ

ಹಜಿನ್ ಸೌಸಾ ಮತ್ತು ಅಲ್ ಸಫಾದಲ್ಲಿನ ಗ್ರಾಮಗಳ ಮೇಲೆ ಈ ದಾಳಿ ನಡೆದಿದೆ ಎಂದು ಸಿರಿಯಾದ ಮಾನವ ಹಕ್ಕುಗಳ ವೀಕ್ವಕರು ತಿಳಿಸಿದ್ದಾರೆ ಹೆಡ್ ಪ್ಲಾರಿಸ್ ಮಾಸ್ಸರ್ ಟೆನಿಸ್ ಟೆನಿಸ್ ಟೂರ್ನಿಯಲ್ಲಿ ಸರ್ಬಿಯಾದ ನೋವಾಕ್ ಜೊಕೊವಿಚ್ ಫ್ಲೆನಲ್ ಪ್ರವೇಶಿಸಿದ್ದಾರೆ

ಉತ್ತಮ ಪೈಪೋಟಿಯಿಂದ ಕೂಡಿದ್ದ ಮೂರು ಸೆಚ್ಗಳ ಹಣಾಹಣಿಯಲ್ಲಿ ವಿಕ್ವದ ಎರಡನೇ ತ್ರೇಯಾಂಕಿತ ಆಟಗಾರ ಜೊಕೊವಿಚ್ ಮೂರನೇ ಶ್ರೇಯಾಂಕಿತ ಫೆಡರರ್ ವಿರುದ್ದ ಉತ್ತಮ ಪ್ರದರ್ಶನ ನೀಡಿ ಮೂರು ಗಂಟೆಗಳ ಸೆಣಸಾಟದಲ್ಲಿ ಅಂತಿಮ ಗೆಲುವು ತಮ್ಮದಾಗಿಸಿಕೊಂಡರು ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಸರ್ಬಿಯಾ ಆಟಗಾರನಿಗೆ ರಷ್ಟಾದ ಕರೆನ್ ಖಚನೊವಾ ಸವಾಲು ಎದುರಾಗಲಿದೆ

ಜರ್ಮನಿಯ ಸಾರಬ್ರುಕೆನ್ನಲ್ಲಿ ನಡೆಯುತ್ತಿರುವ ಸಾರಲೊರಲಕ್ಷ್ ಓಪನ್ ಬ್ಯಾಡ್ಡಿಂಟನ್ ಟೂರ್ನಿಯ ಪುರುಪರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಸುಭಾಂಕರ್ ಡೇ ಫೈನಲ್ ತಲುಪಿದ್ದಾರೆ

ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತೀಯ ಆಟಗಾರನಿಗೆ ಬ್ರಿಟನ್ನಿನ ರಾಜೀವ್ ಡಿಸೆಫ್ ಅವರ ಸವಾಲು ಎದುರಾಗಲಿದೆ